ಅಂತಾರಾಷ್ಷೀಯ ಗಡಿ ಕೇಂದ್ರಗಳ ಮೂಲಕ ಹಾದುಹೋಗುವ ಎಲ್ಲಾ ಪ್ರಕಾರದ ಪ್ರಯಾಣಿಕರ ಚಲನವಲನ

ನೊವಲ್ ಕೊರೊನಾ ವೈರಸ್ ಹಿನ್ನೆಲೆ ಈ ವರ್ಷದ ಐಪಿಎಲ್ ಕ್ರಿಕೆಟ್ ಪಂದ್ಲಾವಳಿ ಮೊಟಕು ಸಾಧ್ಯತೆ ಭಾರತ

ಕಳೆದ ರಾತ್ರಿ ಮುಖ್ಯಮಂತ್ರಿಗೆ ಬರೆದ ಪತ್ರದಲ್ಲಿ ಅವರು ಸದನದಲ್ಲಿ ರಾಜ್ಯಪಾಲರ ಭಾಷಣ ಮುಗಿದ ತಕ್ಷಣ ಬಹುಮತ ಸಾಬೀತುಪಡಿಸುವಂತೆ ಕಮಲ್ನಾಥ್ ಅವರಿಗೆ ಹೇಳಿದ್ದಾರೆ

ಬಿಜೆಪಿ ನಿಯೋಗವು ನಿನ್ನೆ ರಾಜ್ಯಪಾಲರನ್ನು ಭೇಟಿ ಮಾಡಿ ಸದನದಲ್ಲಿ ಬಹುಮತ ಸಾಬೀತು ಪಡಿಸಲು ಸರ್ಕಾರಕ್ಕೆ ಸೂಚಿಸುವಂತೆ ಕೋರಿಕೊಂಡ ಹಿನ್ನೆಲೆಯಲ್ಲಿ ರಾಜ್ಲಪಾಲರು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಬಿಜೆಪಿ ನಾಯಕರುಗಳಾದ ಗೋಪಾಲ್ ಭಾರ್ಗವ ಶಿವರಾಜ್ ಸಿಂಗ್ ಚೌಹಾಣ್ ನರೋತ್ತಮ್ ಮಿತ್ರ ಮತ್ತು ಭೂಪೇಂದ್ರ ಸಿಂಗ್ ಅವರು ಈ ನಿಯೋಗದಲ್ಲಿದ್ದರು ರಾಜ್ಙಪಾಲರಿಗೆ ಮನವಿ ಪತ್ರ ಸಲ್ಲಿಸಿದ ಬಳಿಕ ಸುದ್ವಿಗಾರರೊಂದಿಗೆ ಮಾತನಾಡಿದ ಶಿವರಾಜ್ ಸಿಂಗ್ ಚೌಹಾಣ್ ಬಜೆಟ್ ಅಧಿವೇಶನ ಆರಂಭಕ್ಕೂ ಮುನ್ನ ಕಮಲ್ನಾಥ್ ನೇತೃತ್ವದ ಸರ್ಕಾರಕ್ಷೆ ಬಹುಮತ ಸಾಬೀತುಪಡಿಸುವಂತೆ ಆಗ್ರಹಿಸಲಾಗಿದೆ ಏಕೆಂದರೆ ಕಮಲ್ನಾಥ್ ಸರ್ಕಾರ ಬಹುಮತ ಕಳೆದುಕೊಂಡಿದ್ದು ರಾಜ್ಯ ಮುನ್ನಡೆಸುವ ಸಂವಿಧಾನಾತ್ಕಕ ಅಧಿಕಾರ ಹೊಂದಿರುವುದಿಲ್ಲ ಎಂದು ಹೇಳಿದರು

ಕಾಂಗ್ರೆಸ್ ಪಕ್ಷದಿಂದ ಜ್ಯೋತಿ ರಾಧಿತ್ಯ ಸಿಂಧ್ಯ ರಾಜೀನಾಮೆ ನೀಡಿದ ಬೆನ್ನಲ್ಲೆ ಶಾಸಕರು ಸಹ ತಮ್ಮ ರಾಜೀನಾಮೆ ಪತ್ರಗಳನ್ನು ರವಾನಿಸಿದ್ದಾರೆ

ಕೊರೊನಾ ವ್ಯೆರಸ್ ವಿರುದ್ದ ಹೋರಾಡಲು ಪ್ರಬಲ ಕಾರ್ಯತಂತ್ರ ರೂಪಿಸುವ ನಿಟ್ಟನಲ್ಲಿ ಸಾರ್ಕ್ ರಾಷ್ಷಗಳು ನೇತೃತ್ವ ವಹಿಸುವ ಅಗತ್ವವಿದೆ ಎಂದು ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಅವರು ವಿಡಿಯೊ ಕಾನ್ವರೆನ್ಸ್ ಮೂಲಕ ಇದಕ್ಕೆ ಸಂಬಂದಿಸಿದಂತೆ ಎಲ್ಲ ವಿಚಾರಗಳ ಕುರಿತು ಚರ್ಚಿಸುವ ಅಗತ್ಲವಿದೆ ಎಂದು ಸಲಹೆ ನೀಡಿದ್ದಾರೆ ಜಾಗತಿಕ ಜನಸಂಖ್ಣೆಯ ಪೈಕಿ ಗಮನಾರ್ಹ ಸಂಖ್ಣೆಯ ನೆಲೆಯಾಗಿರುವ ದಕ್ಷಿಣ ಏಷ್ಯಾ ಜನರು ಆರೋಗ್ಟವಾಗಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಯಾವುದೇ ಪ್ರಯತ್ನವನ್ನು ಬಿಡಬಾರದು ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ ಭಾರತದಲ್ಲಿ ಪಸರಿಸಿರುವ ಕೊರೋನಾ ವೈರಸ್ ಸೋಂಕು ವಿಪತ್ತು ಎಂದು ಕೇಂದ್ರ ಸರ್ಕಾರ ವಿದ್ಯುಕ್ತವಾಗಿ ಘೋಷಿಸಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ನಿಯಮಾವಳಿ ಹಿನ್ನೆಲೆಯಲ್ಲಿ ರಾಜ್ಯ ವಿಪತ್ತು ಪ್ರತಿಕ್ರಿಯಾ ನಿಧಿಯಿಂದ ವೈರಸ್ ತಡೆಗೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸೂಚಿಸಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ

ಜಮ್ನು ಮತ್ತು ಕಾಶ್ಮೀರವನ್ನು ಪರಿವರ್ತಿಸುವಲ್ಲಿ ಜನರ ಸಹಭಾಗಿತ್ವ ಅಗತ್ತ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ ಅಲ್ಲದೆ ಜನರಿಗೆ ಧ್ವನಿಯಾಗಿ ನೀಡುವ ಆಡಳಿತದ ಮಹತ್ವವನ್ನು ಅವರು ಒತ್ತಿ ಹೇಳಿದ್ದಾರೆ

ರಾಜಕೀಯ ಏಕೀಕರಣದ ಕ್ಷಿಪ್ರ ಮುನ್ನಡೆಯುವ ಪ್ರಕ್ರಿಯೆಯ ಮೂಲಕ ಈ ಪ್ರಾಂತ್ಯದ ಪ್ರಜಾಪ್ರಭುತ್ವವನ್ನು ಬಲಪಡಿಸಬಹುದು ಎಂದು ಹೇಳಿದ ನರೇಂದ್ರ ಮೋದಿ ಅವರು ಮೂಲಸೌಕರ್ಯ ಅಭಿವೃದ್ಧಿಗೆ ವ್ಯಾಪಕ ಗಮನ ಹರಿಸುವ ಮೂಲಕ ಮತ್ತು ಪ್ರವಾಸೋದ್ಯಮದಂತಹ ಕ್ಷೇತ್ರಗಳಲ್ಲಿ ಹೊಸ ಹೂಡಿಕೆ ಅವಕಾಶಗಳನ್ನು ಸೃಷ್ಟಿಸುವುದರೊಂದಿಗೆ ಈ ಪ್ರದೇಶದ ಅರ್ಥಿಕ ಅಭಿವೃದ್ದಿಗೆ ಸರಕಾರ ಬದ್ದವಾಗಿದೆ ಎಂದು ನಿಯೋಗಕ್ಕೆ ಭರವಸೆ ನೀಡಿದರು

ಜಮ್ಮು ಕಾಶ್ಮೀರದ ಕುಪ್ಟಾರ ಜಿಲ್ಲೆಯ ಹಜನ್ ಎಂಬಲ್ಲಿ ಇಬ್ಬರು ಭಯೋತ್ಪಾದಕರ ಸಹಚರರನ್ನು ನಿನ್ನೆ ಬಂಧಿಸಲಾಗಿದೆ ನಿರ್ದಿಷ್ಷ ಮಾಹಿತಿ ಆಧಾರದ ಮೇಲೆ ಭಯೋತ್ವಾದಕರ ಸಹಚರರನ್ನು ಹಂದ್ವಾರ್ ಪೊಲೀಸರು ಬಂಧಿಸಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ

ೕರ್ ಅಹಮದ್ ವನಿ ಮತ್ತು ಬಶೀರ್ ಅಹ್ಲದ್ ವನಿ ಎಂದು ಗುರಿತಸಲಾಗಿದೆ ಈ ಇಬ್ಬರೂ ಕುಪ್ವಾರ ಜಿಲ್ಲೆಯ ಶೇಕ್ಪೊರ ವಿಲ್ಗಾಮ್ ಪ್ರಾಂತ್ಯದವರಾಗಿದ್ದಾರೆ

ರೈಫಲ್ ಚೈನೀಸ್ ಪಿಸ್ತೂಲ್ ಹಾಗೂ ಗ್ರೆನೇಡ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ

ನೊವಲ್ ಕೊರೊನಾ ವೈರಸ್ ಹಿನ್ನೆಲೆಯಲ್ಲಿ ಕೇಂದ್ರಿಯ ರೈಲ್ವೆ ಮಂಡಳಿಯು ರೈಲ್ವೆ ನಿಲ್ದಾಣಗಳಲ್ಲಿ ಹಾಗೂ ಕೋಚ್ ಅಳವಡಿಕೆ ಸ್ವಳಗಳಲ್ಲಿ ಶುಚಿ ಕಾರ್ಯಗಳನ್ನು ಕೈಗೊಳ್ಳುವಂತೆ ತನ್ನ ಸಿಬ್ಬಂದಿಗೆ ಸೂಚಿಸಿದೆ ಶ್ರತಿನಿತ್ನ ಸಾವಿರಾರು ಪ್ರಯಾಣಿಕರು ಸಂಚರಿಸುವ ಕಾರಣ ವ್ಲೆರಸ್ ಸೋಂಕು ಹರಡುವ ಭೀತಿ ಇರುವ ಹಿನ್ನೆಲೆಯಲ್ಲಿ ಈ ಸ್ವಳಗಳಲ್ಲಿ ಬಿಸಿ ನೀರಿನಿಂದ ತೀವ್ರವಾಗಿ ಶುಚಿಗೊಳಿಸುವುದು ಉಗಿಗಳನ್ನು ಸ್ವಚ್ದಗೊಳಿಸಬೇಕೆಂದು ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ

ದೇಶದಲ್ಲಿ ಇ ಸಿಗರೇಟ್ಗಳ ಉತ್ಪಾದನೆ ಆಮದು ರಫ್ತು ಸಾರಿಗೆ ಮಾರಾಟ ವಿತರಣೆ ಸಂಗ್ರಹಣೆ ಮತ್ತು ಜಾಹೀರಾತನ್ನು ನಿಷೇಧಿಸಲು ಸಂಸತ್ತಿನಲ್ಲಿ ಕಳೆದ ವರ್ಷ ಎಲೆಕ್ಟಾನಿಕ್ಸ್ ಸಿಗರೇಟ್ ನಿಷೇಧ ಕಾಯ್ದೆಯನ್ನು ಅಂಗೀಕರಿಸಿತ್ತು

ಆದರೆ ತದನಂತರದಲ್ಲೂ ಪ್ರೇಕ್ಷಕರಿಲ್ಲದೆ ಪಂದ್ಚಗಳನ್ನು ನಡೆಸುವುದು ಕಷ್ಟವಾಗುತ್ತದೆ

ಮಂಡಳಿಯು ಪಂದ್ಯಾವಳಿ ರದ್ದುಪಡಿಸುವ ಕುರಿತಂತೆ ಯಾವುದೇ ನಿರ್ದಿಷ್ಟ ದಿನಾಂಕವನ್ನು ನಿಗದಿ ಮಾಡಿಕೊಂಡಿಲ್ಲ ಆದಾಗ್ಡ್ ಕೂಡ ಸುರಕ್ಷತೆ ತಮ್ನ ಪ್ರಥಮ ಆದ್ದತೆಯಾಗಿದ್ದು ನಿರಂತರವಾಗಿ ಪರಿಸ್ವಿತಿಯನ್ನು ಅವಲೋಕಿಸಲಾಗುವುದು ಎಂದು ಬಿಸಿಸಿಐ ಅಧ್ಯಕ್ಷರು ಹೇಳಿದರು